ಈ ಕ್ಷೇತ್ರಗಳ ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳು ಇಂದು ಅಧಿಸೂಚನೆ ಹೊರಡಿಸಿದ್ದು

ರಾಜ್ಞದ ಕುಂದಗೋಳ ಮತ್ತು ಚಿಂಚೋಳ ವಿಧಾನಸಭಾ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಮುಖಂಡರು ಬಿರುಸಿನ ಪ್ರಚಾರ ಕ್ಲೆಗೊಂಡಿದ್ದಾರೆ ತಮ್ನ ಪಕ್ಷದ ಅಭ್ವರ್ಥಿಗಳನ್ನು ಬೆಂಬಲಿಸುವಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಈ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ

ಈ ಯೋಜನೆ ನೀರಾವರಿ ಇಲಾಖೆ ಇತಿಹಾಸದಲ್ಲಿಯೇ ಹೊಸ ಅಧ್ಯಾಯವನ್ನು ಸೃಷ್ಠಿಸಲಿದೆ ಎಂದು ಗೃಹ ಸಚಿವ ಎಂ

ಪಾಟೀಲ್ ಹೇಳಿದರು ವಿಜಯಪುರ ತಾಲ್ಲೂಕಿನ ಶೇಗುಣಶಿ ಗ್ರಾಮದಲ್ಲಿ ಮಳೆಬಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯ ಅತ್ಯಂತ ಎತ್ತರದ ಪ್ರದೇಶವಾಗಿದ್ದ ಕಾರಣಕ್ಕೆ ತಿಕೋಟಾ ಹೋಬಳಿ ಶಾಶ್ವತವಾಗಿ ನೀರಾವರಿ ಯೋಜನೆಗಳಿಂದ ವಂಚಿತವಾಗಿತ್ತು

ಕೈಗಾರಿಕೆಗಳಿಗೆ ವಿಪುಲ ಅವಕಾಶ ಸೃಷ್ಟಿಯಾಗಿದೆ

ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಎಂದು ಸಚಿವ ಎಂ

ಇದರ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಟ್ಲಾಗೂರ್ ಅವರನ್ನು ಸ್ತರಿಸಿದ್ದಾರೆ ಏಷ್ಕಾದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಹಾಗೂ ರಾಷ್ಟಗೀತೆಯನ್ನು ರಚಿಸಿದ ಗುರುದೇವ್ ರವೀಂದ್ರನಾಥ್ ಟ್ಕಾಗೂರ್ ಅವರು ದೇಶದ ಸಾಹಿತ್ಯ ದಿಗ್ಗಜರಲ್ಲಿ ಪ್ರಮುಖರು ಎಂದು ರಾಷ್ಟಪತಿ ತಮ್ಮ ಟ್ವೀಟ್ನಲ್ಲಿ ಬಣ್ಣೆಸಿದ್ದಾರೆ

ಟ್ಕಾಗೂರ್ ಅವರ ಜನ್ದದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತದ ಪರಂಪರೆ ಹಾಗೂ ಸಂಸ್ಟತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಪಡಿಸಿದವರು ಟ್ಯಾಗೂರ್ ಎಂದು ಬಣ್ಣಿಸಿದ್ದಾರೆ ಅವರ ಬಹುಮುಖ ವ್ವಕ್ತಿತ್ವ ಕಾವ್ಯ ಕವಿತೆ ಹಾಗೂ ಕಲಾಕೃತಿಗಳು ಅದ್ದುತ ಹಾಗೂ ಪ್ರಭಾವಶಾಲಿ ಎಂದು ಹೇಳಿದ್ದಾರೆ

ವೆಂಕಯ್ಯ ನಾಯ್ದು ಅವರೂ ಕೂಡ ಟ್ಯಾಗೂರ್ ಅವರನ್ನು ಸ್ಪರಿಸಿದ್ದಾರೆ ಭದ್ರಾನಾಲೆಗಳಲ್ಲಿ ಮೇ ಅಂತ್ಯದವರೆಗೂ ನೀರು ಹರಿಸಲು ಆಗ್ರಹಿಸಿ ದಾವಣಗೆರೆಯಲ್ಲಿಂದು ರಾಜ್ಯ ರೈತ ಸಂಘ ಮತ್ತು ಹಸಿರುಸೇನೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದರು ನಗರದ ಜಯದೇವ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ಹದಡಿ ರಸ್ತೆ ಮೂಲಕ ನೀರಾವರಿ ಇಲಾಖೆ ಕಚೇರಿ ತಲುಪಿತು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧಕ್ಷ ಮಂಜುನಾಥ್ ಮಾತನಾಡಿ ನಾಲೆ ಕೊನೆಭಾಗದ ರೈತರಿಗೆ ಸರಿಯಾದ ನೀರು ತಲುಪದ ಹಿನ್ನೆಲೆಯಲ್ಲಿ ಭತ್ತ ಸರಿಯಾಗಿ ಬೆಳೆದಿಲ್ಲ ಈ ಹಿನ್ನೆಲೆಯಲ್ಲಿ ಮೇ ಅಂತ್ಯದವರೆಗೂ ನಾಲೆಗಳಲ್ಲಿ ನೀರು ಹರಿಸಬೇಕೆಂದು ಒತ್ತಾಯಿಸಿದರು